ರಾಜಸ್ತಾನದ ಶ್ರೀನಗರ ಜಿಲ್ಲೆಯ ಕರನ್ಪುರ ವಿಧಾನಸಭಾ ಕ್ಷೇತ್ರದ ಒಂದು ಮತಗಟ್ಟೆಯಲ್ಲಿ ನಾಳಿ ಮರುಮತದಾನ ನಡೆಸುವಂತೆ ಚುನಾವಣಾ ಆಯೋಗ ಆದೇಶಿಸಿದೆ ಶುಕ್ರವಾರ ಅವ್ಯವಶ್ಶಿತ ರೀತಿಯಲ್ಲಿ ಮತದಾನ ನಡೆದ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಲ್ಲಿ ಮರುಮತದಾನ ನಡೆಯಲಿದೆ

ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸಾರ್ಕ್ ಸದಸ್ವ ದೇಶವಾದ ಭಾರತ ಪ್ರಾದೇಶಿಕ ಸಹಕಾರ ಬಲವರ್ಧನೆ ಮತ್ತು ಏಕೀಕರಣಕ್ಕೆ ಬದ್ಧವಾಗಿರಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಶಾಂತಿ ಮತ್ತು ಸ್ಕಿರತೆಗೆ ಭಯೋತ್ಪಾದನೆ ಅತಿ ದೊಡ್ಡ ಬೆದರಿಕೆಯೊಡ್ಡಿದ್ದು ಎಲ್ಲ ಬಗೆಯ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕಿದೆ ಎಂದರು

ಭಾರತದ ರಾಷ್ಟೀಯ ಜ್ಞಾನ ಜಾಲವನ್ನು ದಕ್ಷಿಣ ಏಷ್ಠಾ ರಾಷ್ಟಗಳಗೆ ವಿಸ್ತರಿಸುವ ದಕ್ಷಿಣ ಏಷ್ಠಾ ಉಪಗ್ರಹ ಉಡಾವಣೆಯನ್ನು ಉದಾಹರಿಸಿದ ಪ್ರಧಾನಿ ಜನರ ನಡುವಿನ ಸಂಪರ್ಕ ಸುಗಮವಾಗಿಸಲು ಎನ್ಡಿಎ ಸರ್ಕಾರದ ಉಪಕ್ರಮಗಳು ನೆರವಾಗಿವೆ ಎಂದು ಹೇಳಿದರು

ರಾಷ್ಲಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಅವರು ಈ ಪಟ್ಟಣಕ್ಕೆ ಭೇಟ ನೀಡುತ್ತಿದ್ದಾರೆ ನಾಳೆ ಗೋರಖಮರದಲ್ಲಿ ನಡೆಯಲಿರುವ ಮಹಾರಾಣಾ ಪ್ರತಾಪ್ ಶಿಕ್ಷಣ ಸಮಿತಿಯ ಕಾರ್ಯಕ್ರಮದಲ್ಲಿ ರಾಪ್ಪಪತಿ ಭಾಗವಹಿಸಲಿದ್ದಾರೆ ಗೋರಖನಾಥ ಮಠ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಿದೆ

ಇದನ್ನು ಹೊರತುಪಡಿಸಿದಂತೆ ಬರಗಾಲ ಮತ್ತು ಕೆಲ ಜಿಲ್ಲೆಗಳಲ್ಲಿ ಉಂಟಾಗಿದ್ದ ಪ್ರವಾಹ ಪರಿಸ್ಥಿತಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ನೆಗಳು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಮಾತಿನ ಚಕಮಕಿ ಕಾವೇರಿದ ವಾತಾವರಣಕ್ಕೂ ನಾಂದಿ ಹಾಡುವ ಸಾಧ್ಯತೆ ಇದೆ ಬಡ್ತಿ ಮೀಸಲಾತಿ ಪ್ರಕರಣ ಅಧಿಕಾರಿಗಳ ವರ್ಗಾವಣೆ ಮತ್ತು ಆಡಳಿತ ವೈಖರಿ ವಿಚಾರಗಳು ಅಧಿವೇಶನದಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ ರೈತರ ಸಾಲಮನ್ನಾ ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಗೆ ಸಿಕ್ಕಸಲು ವಿರೋಧಿ ಬಿಜೆಪಿ ಸನ್ನದ್ದವಾಗಿದೆ ಈಗಾಗಲೇ ಪಕ್ಷದ ನಾಯಕರ ತಂಡ ರಾಜ್ಯದ ಬರ ಪೀಡಿತ ಜಿಲ್ಲೆಗಳಲ್ಲಿ ಅಧ್ಯಯನ ಕೈಗೊಂಡು ಸದನದಲ್ಲಿ ಪ್ರಸ್ತಾಪ ಮಾಡಬೇಕಾದ ವಿಚಾರಗಳ ಬಗ್ಗೆ ತಯಾರಿ ಮಾಡಿಕೊಂಡಿದೆ

ಮುಖ್ಡಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಶಸ್ತ ಚಿಕಿತ್ಸೆಗೆ ಒಳಗಾಗಿರುವ ಸಿದ್ದಗಂಗಾ ಮಠದ ಡಾ ಶ್ರೀ ಶಿವಕುಮಾರ್ ಸ್ವಾಮಿ ಅವರ ಆರೋಗ್ಲ ವಿಚಾರಿಸಿದ್ದಾರೆ ಪಿತ್ತನಾಳದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಸೋಂಕು ನಿವಾರಿಸಲು ರೇಲಾ ಆಸ್ಪತ್ತೆಯಲ್ಲಿ ನಿನ್ನೆ ಶಸ್ತ ಚಿಕಿತ್ಲೆ ನಡೆಸಲಾಯಿತು ಇಂದು ಮುಖ್ಚಮಂತ್ರಿ ಹೆಚ್

ಕುಮಾರಸ್ವಾಮಿ ದೂರವಾಣಿ ಮೂಲಕ ಆಸ್ಷತ್ರೆ ವೈದ್ಯರೊಂದಿಗೆ ಮಾತನಾಡಿ ಶ್ರೀಗಳ ಆರೋಗ್ಣದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಜೊತೆಗೆ ತ್ರೀಗಳು ಬೇಗನೆ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ ಈ ನಡುವೆ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಆಸ್ಪತ್ರೆಗೆ ತೆರಳಿ ಶ್ರೀಗಳ ಆರೋಗ್ವ ವಿಚಾರಿಸಿದ್ದಾರೆ ಎಂದು ವಾರ್ತಾ ಸಂಸ್ಥೆ ವರದಿ ಮಾಡಿದೆ ಮುಂಬೈ ಭಯೋತ್ವಾದಕ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರವೇನೆಂಬುದು ಅಂತಾರಾಷ್ಟೀಯ ಸಮುದಾಯಕ್ಕೆ ತಿಳಿದಿದ್ದು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬಯಸುವುದಿಲ್ಲವೆಂದು ಭೂಸೇನೆಯ ಮುಖ್ಯಸ್ಥ ಬಿಪಿನ್ ರಾವತ್ ತಿಳಿಸಿದ್ದಾರೆ

ಪಾಕಿಸ್ತಾನ ಶ್ರಧಾನಿ ಇಮ್ರಾನ್ಬಾನ್ ಅವರ ಮುಂಬೈ ದಾಳಿಯು ಭಯೋತ್ಪಾದನಾ ಕೃತ್ವವಾಗಿದ್ದು ಪಾಕಿಸ್ತಾನವು ತನ್ನ ಹಿತಾಸಕ್ತಿಯ ಮೇಲೆ ಅದನ್ನು ಬಗೆಹರಿಸಿದೆ ಎಂದು ಹೇಳಕೆ ನೀಡಿರುವ ವರದಿಗೆ ರಾವತ್ ತನ್ನ ಪ್ರತಿಕ್ರಿಯೆ ನೀಡಿದ್ದಾರೆ

ಛತ್ತೀಸ್ಗಢ ಮಧ್ಯಪ್ರದೇತ ರಾಜಾಸ್ತಾನ ತೆಲಂಗಾಣ ಮತ್ತು ಮಿಜೋ್್ರರಾಂ ರಾಜ್ಲಗಳ ವಿಧಾನಸಭಾ ಚುನಾವಣೆಯ ಮತಎಣಿಕೆ ನಾಡಿದ್ದು ಮಂಗಳವಾರದಂದು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮತ ಎಣಿಕೆಯ ತಾಜಾ ಫಲಿತಾಂತ ನೀಡಲು ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ತನ್ನ ವಾರ್ತಾ ಪ್ರಸಾರದ ಸಮಯದಲ್ಲಿ ಬದಲಾವಣೆ ಮಾಡಿದೆ

ಮುಕ್ತಾಯ